ರಾಜ್ಯದ ನೆರೆ ಹಾನಿಯನ್ನು ರಾಷ್ಟೀಯ ವಿಪತ್ತು ಎಂದು ಫೋಷಿಸಲು ಎಚ್

ದೇವೇಗೌಡ ಅವರಿಂದ ಪ್ರಧಾನಮಂತ್ರಿಯವರಿಗೆ ಆಗ್ರಹ ಪತ್ರ

ಮಳೆ ತುಸು ತಗ್ಗಿದ ಹಿನ್ನೆಲೆ ಪರಿಹಾರ ಕಾರ್ಯ ಭರದಿಂದ ಸಾಗಿದೆ

ಕೇಂದ್ರದಿಂದ ಹೆಚ್ಚನ ಪರಿಹಾರ ಪಡೆದುಕೊಳ್ಳುವ ನಿಟ್ಟನಲ್ಲಿ ಕೂಡಲೇ ಸವಿವರ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಭೀಮಾ ನದಿಯಲ್ಲಿ ಶ್ರವಾಹ ಪರಿಸ್ಕಿತಿ ಇಳಮುಖವಾಗಿದ್ದು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗಳ ಕೆಳಹಂತದ ಹಳ್ಳಗಳಲ್ಲಿ ಪರಿಹಾರ ಕಾರ್ಯ ನಿನ್ನೆಯಿಂದ ಚುರುಕು ಪಡೆದಿದೆ ಆದರೆ ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳು ಅಪಾಯದ ಮಟ್ಟದಲ್ಲಿಯೇ ಪರಿಯುತ್ತಿದ್ದು

ಕೃಷ್ಣಾ ಹಾಗೂ ಕಾವೇರಿ ನದಿಗಳು ಉಕ್ಕ ಹರಿಯುತ್ತಿದ್ದು ನದಿ ತಟದ ಪ್ರದೇಶಗಳ ಪರಿಸ್ಥಿತಿ ಗಂಭೀರವಾಗಿದೆ

ವೆಂಕಟೇಶ್ಕುಮಾರ್ ತಿಳಿಸಿದ್ದಾರೆ

ತುಂಗಭದ್ರಾ ಅಣೆಕಟ್ಟೆಯಿಂದ ಹೆಚ್ಚುವರಿ ನೀರನ್ನು ಹರಿಯಬಿಟ್ಟ ಹಿನ್ನೆಲೆ

ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಕೃಷ್ಣಾ ನದಿ ಪ್ರವಾಹದ ಹಿನ್ನೆಲೆ ಗಂಭೀರವಾಗಿದ್ದು

ಹುಣಸಗಿ ತಾಲೂಕಿನ ತೇಹಾ ನಡುಗಡ್ಡೆಯಲ್ಲಿ ಐವರು ಕೃಷಿಕರು ಸಿಕ್ಕೆಬಿದ್ದಿದ್ದು

ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ತುಂಗಭದ್ರಾ ಅಣೆಕಟ್ಟೆಯಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಹಿನ್ನೆಲೆ

ಹಂಪಿಯ ವಿರೂಪಾಕ್ಷ ದೇಮ್ಮಾನ ಯಾವುದೇ ಕ್ಷಣದಲ್ಲಿ ಹೆಚ್ಚುವರಿ ನೀರಿನಿಂದ ಮುಳುಗಡೆಯಾಗುವ ಸಾಧ್ಯತೆಯಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ

ಅವರು ಸ್ಥಳಾಂತರಗೊಳ್ಳಲು ನಿರಾಕರಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್

ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ರಾಯಬಾಗ್ ತಾಲೂಕಿನ ಕೃಷ್ಣಾ ನದಿ ತಟದ ಹಳ್ಳಗಳ ಪೈಕಿ ಚಂಚೋಳಿಯಲ್ಲಿ ಕುಸಿದುಬಿದ್ದ ಮನೆಯೊಂದರಲ್ಲಿ ಮೊಸಳೆ ಹಾಗೂ ಮೊಟ್ಟೆ ಪತ್ತೆಯಾಗಿವೆ ಪ್ರವಾಪದ ಹಿನ್ನೆಲೆ ಹಾವು ಮೊಸಳೆಗಳು ಆಹಾರ ಅರಸಿ ಗ್ರಾಮಗಳಿಗೆ ನುಗ್ಗಿರುವ ಸಾಧ್ಯತೆ ಇದ್ದು ಜನ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳು ಎಚ್ಚರಿಸಿದ್ದಾರೆ ಕೊಪ್ಪಳದ ತುಂಗಭದ್ರಾ ನದಿಯ ಪುಟ್ಟ ನಡುಗಡ್ಡೆ ವಿರುಪಾಪುರ ಗಡ್ಡೆಯಲ್ಲಿ ಸಿಲುಕಿದ್ದ ಜನರನ್ನು ರಕ್ಷಿಸಲು ನಿನ್ನೆ ತೆರಳದ್ದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ಐವರು ಸಿಬ್ಬಂದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಪರಿಸ್ವಿತಿ ಉದ್ದವವಾಗಿ ಕೆಲಕಾಲ ಆತಂಕ ಸೃಷ್ಷಿಯಾಗಿತ್ತು

ಜೀವರಕ್ಷಕ ಕವಚಗಳನ್ನು ಧರಿಸಿದ್ದರೂ ನಡುಗಡ್ಡೆಯಿಂದ ಅರ್ಧ ಕಿಲೋ ಮೀಟರ್ನಷ್ಟು ದೂರಕ್ಕೆ ಅವರು ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದರು ಎಂದು ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಎಸ್

ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಅವರು ನೆರೆ ಹಾನಿ ಪರಿಶೀಲಿಸಿದರು ಬಳಕ ಧರ್ಮಸ್ಥಳದಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ನೆರೆ ಪರಿಹಾರ ಕಾರ್ಯಾಚರಣೆಯ ಪ್ರಗತಿ ಕುರಿತು ಸಭೆ ನಡೆಸಿದರು

ರಾಜ್ಞದ ಪ್ರವಾಹ ಪರಿಸ್ಥಿತಿಯನ್ನು ಅತ್ಯಂತ ಗಂಭೀರ ಎಂದು ಹೇಳಿರುವ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಿ ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ

ದೇವೇಗೌಡ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್

ಅತಿವ್ಯಚ್ಛಿ ಹಾಗೂ ಹಳ್ಳದ ಪ್ರವಾಹದಿಂದ ಹಾನಿಗೊಳಗಾದ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು

ಹಿರಿಯ ಕಾಂಗ್ರೆಸ್ ಮುಖಂಡ ಡಿ

ಎಸ್ ಯಡಿಯೂರಪ್ಪ ಅವರನ್ನು ಆಗ್ರಹಿಸಿದ್ದಾರೆ ಬೆಳಗಾವಿ ನಗರದ ಹೊರವಲಯದ ಕರಡಿಗುಡ್ಡ ಗ್ರಾಮದಲ್ಲಿ ಸ್ಥಾಪಿಸಲಾಗಿರುವ ಪುನರ್ವಸತಿ ಕೇಂದ್ರಕ್ಷೆ ಭೇಟ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆ ಹಾಗೂ ಪ್ರವಾಹ ಸಂತ್ರಸ್ತ ಜನ ತೀರ ಸಂಕಪ್ಪದಲ್ಲಿದ್ದು ಕಾಂಗ್ರೆಸ್ ಶಾಸಕರು ತಮ್ಮ ನಿಧಿಯನ್ನು ಪರಿಹಾರ ಕಾರ್ಯಗಳಿಗೆ ನೀಡಲಿದ್ದಾರೆ ಎಂದು ಡಿ

ಚುಟುಕು ಸುದ್ದಿ ತ್ಯಾಗ ಹಾಗೂ ಬಲಿದಾನದ ಸಂಕೇತ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ನಿನ್ನೆ ಶ್ರದ್ದಾ ಭಕ್ತಿಯಿಂದ ಆಚರಿಸಿ ಪ್ರವಾಹ ಸಂತ್ರಸ್ತರಿಗೆ ತಮ್ಮ ನೆರವಿನ ಹಸ್ತ ಚಾಚಿ ಮಾನವೀಯತೆ ಮೆರೆದಿದ್ದಾರೆ ರಾಜ್ಯಾದ್ಯಂತ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಪರಸ್ವರ ಶುಭಾಶಯ ವಿನಿಮಯಿಸಿಕೊಂಡರು

ಧಾರವಾಡ ತಾಲೂಕು ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಬಸವಾನಂದ ಸ್ವಾಮೀಜಿ ಧಾರವಾಡದ ಅಕ್ವತ್ಥಪುರ ಶ್ರೀರಾಮ ಸೇವಾ ಸಂಘದ ಚೈತನ್ಯ ಕಲ್ಕಾಣ ಮಂಟಪದಲ್ಲಿ ಪುನರ್ವಸತಿ ಪಡೆದಿರುವ ಗದಗ್ ಜಿಲ್ಲೆ ರೋಣ ತಾಲೂಕು ಹೊಳೆಆಲೂರಿನ ಜ್ವಾನಸಿಂಧು ಅಂಧ ಮಕ್ಕಳ ಶಾಲೆಯ ಮುಳುಗಡೆಯಾದ ಕಟ್ಟಡ ಮರು ನಿರ್ಮಾಣಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ರಾಜ್ಞದ ಮುಜರಾಯಿ ಇಲಾಖೆ ದೇಮ್ಹಾನಗಳಗೆ ಸಲ್ಲಿಕೆಯಾದ ಸೀರೆ ಹಾಗೂ ಇತರೆ ವಸ್ತುಗಳನ್ನು ಪರಿಹಾರ ಕೇಂದ್ರಗಳಲ್ಲಿ ಉಳಿದುಕೊಂಡಿರುವ ಸಂತ್ರಸ್ತರಿಗೆ ನೀಡಲು ಪರವಾನಿಗೆ ನೀಡಿದೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಎಲ್ಲಮ್ಮ ದೇವಸ್ಥಾನ ಸಾಗಣೆ ವೆಚ್ಚ ಭರಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗೆ ವಿತರಣೆಗೆ ಕಳುಹಿಸುವಂತೆ ಸೂಚಿಸಿದೆ ಸ್ವರ್ಣವಲ್ಲೀ ಶ್ರೀ ಗಂಗಾಧರೇಂದ್ರ ಸರಸ್ವತೀ ಸ್ವಾಮೀಟಿ ಅವರು ಗಂಗಾವಳೀ ನೆರೆ ಪೀಡಿತ ಪ್ರದೇಶದ ಜನತೆಯ ನೆರವಿಗೆ ಮುಂದಾಗಿದ್ದಾರೆ ನೆರೆಪೀಡಿತ ರೈತರು ವನವಾಸಿಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಕೋಲಾರದ ಟಿ ಚನ್ನಯ್ದ ರಂಗಮಂದಿರದಲ್ಲಿ ಸಹಮತ ವೇದಿಕೆ ವತಿಯಿಂದ ನಡೆದ ಮತ್ತೆ ಕಲ್ನಾಣ ಕಾರ್ಯಕ್ರಮವನ್ನು ತರಳಬಾಳು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಉದ್ವಾಟಿಸಿದರು

ರಾಜ್ಯದ ನೆರೆ ಹಾನಿಯನ್ನು ರಾಷ್ಟೀಯ ವಿಪತ್ತು ಎಂದು ಫೋಷಿಸಲು ಎಚ್

ದೇವೇಗೌಡ ಅವರಿಂದ ಪ್ರಧಾನಮಂತ್ರಿಯವರಿಗೆ ಆಗ್ರಹ ಪತ್ರ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು